್ಟಿ ಭಾರತೀಯ ವೀರ ಸೈನಿಕರನ್ನು ಮಾನವ ಬಾಂಬ್ ಮೂಲಕ ಸ್ಟೋಟಿಸಿದ ಉಗ್ರರ ವಿರುದ್ದ ರಾಜ್ಞಾದ್ಯಂತ ತೀವ್ರ ಖಂಡನೆ ಮತ್ತು ಆಕ್ರೋಷ

ವಾರ್ತೆಗಳ ವಿವರ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಯೋಧರ ಮೇಲೆ ಭಯೋತ್ವಾದಕರು ನಡೆಸಿದ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಲಾಗುವುದು ಈ ನಿಟ್ಟಿನಲ್ಲಿ ಸೇನಾಪಡೆಗೆ ಸಂಪೂರ್ಣ ಸ್ವಾತಂತ್ರ ನೀಡಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ವಂದೇ ಭಾರತ್ ಎಕ್ಸ್ಪೆಸ್ ರೈಲಿಗೆ ಹುರು ನಿಶಾನೆ ತೋರಿಸಿ ಮಾತನಾಡಿದ ಅವರು

ಪುಲ್ವಾಮಾ ದಾಳಿಯ ಮೂಲಕ ಭಯೋತ್ವಾದನಾ ಸಂಘಟನೆ ಅತೀ ದೊಡ್ಡ ತಪ್ಪು ಎಸಗಿದ್ದು ಇದಕ್ಕೆ ತಕ್ಕ ಬೆಲೆ ತೆರಲಿದೆ ಎಂದರು ಭಯೋತ್ವಾದನಾ ದಾಳಿಯ ವಿರುದ್ಧ ಇಡೀ ದೇಶಾದ್ಯಂತ ಸ್ವಾಭಾವಿಕವಾಗಿಯೇ ಆಕ್ರೋಶ ವ್ಯಕ್ತವಾಗುತ್ತಿದೆ ಆರ್ಥಿಕ ಸಂಕಪ್ಪದಿಂದ ಬಳಲುತ್ತಿರುವ ನೆರೆ ರಾಷ್ಟವು ಭಾರತದ ಸಮೃದ್ಧಿಯನ್ನು ಸಹಿಸದೇ ಇಂತಹ ದಾಳಿಗೆ ಉತ್ತೇಜನ ನೀಡುವ ಪ್ರಯತ್ನ ಎಂದೂ ಸಫಲವಾಗದು

ಇಡೀ ದೇತ ಒಗ್ಗಟ್ಟು ಒಮ್ಮತ ಮತ್ತು ಒಂದೇ ದನಿಯಿಂದ ರಾಷ್ಟದ ರಕ್ಷಣೆಗೆ ಬದ್ಧವಾಗಿದ್ದು ಯೋಧರ ಜೊತೆಗಿದೆ ಎಲ್ಲಾ ರಾಜಕೀಯ ಪಕ್ಷಗಳು ಪಕ್ಷದೇಧವಿಲ್ಲದೇ ರಾಜಕೀಯದಿಂದ ಹೊರತಾಗಿ ದೇಶದ ರಕ್ಷಣೆಗಾಗಿ ಕೈಜೋಡಿಸಲಿವೆ ಎಂದರು

ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಭಯೋತ್ವಾದನಾ ದಾಳಿ ಹಿನ್ನೆಲೆ ಪಾಕಿಸ್ತಾನಕ್ಕೆ ನೀಡಲಾಗಿದ್ದ ಅತ್ಯಂತ ನೆಚ್ಚಿನ ರಾಷ್ಟ ಸ್ಥಾನಮಾನವನ್ನು ವಾಪಸ್ ಪಡೆಯಲಾಗಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವ ಅರುಣ್ ಜೇಟ್ಲ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಭದ್ರತೆ ಕುರಿತ ಸಂಪುಟ ಸಮಿತಿ ಸಭೆ ಬಳಿಕ ಸುದ್ದಿಗಾರರಿಗೆ ವಿವರ ನೀಡಿದ ಅವರು ಯೋಧರ ಮೇಲಿನ ದಾಳಿ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಗೃಹ ಬಾತೆ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಸರ್ವಪಕ್ಷ ಸಭೆ ನಡೆಸಲಿದ್ದಾರೆ ಎಂದರು ಪುಲ್ವಾಮದಲ್ಲಿ ನಡೆದ ಭೀಕರ ಭಯೋತ್ವಾದಕ ದಾಳಿಯಲ್ಲಿ ಹುತಾತ್ಕರಾದ ಯೋಧರ ಪೈಕಿ ಕರ್ನಾಟಕದ ಯೋಧ ಸಹ ಇದ್ದಾರೆ

ಆರ್ ಪಿ ಎಫ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಂಡ್ಕದ ಗುಡಿಗೆರೆಯ ಯೋಧ ಹೆಚ್ ಗುರು ಭಯೋತ್ವಾದಕ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ

ರಜೆ ಮುಗಿಸಿಕೊಂಡು ವಾಪಸ್ ಕರ್ತವ್ಯಕ್ಕೆ ಹಾಜರಾಗಿದ್ದರು

ಆರ್ ಪಿ ಎಫ್ ಗೆ ಸೇರಿದ್ದರು ಯೋಧ ಎಚ್ ಗುರು ಅವರ ಅಂತ್ಯ ಸಂಸ್ಕಾರಕ್ಕೆ ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ಮಂಡ್ಕ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಎನ್

ಜಮ್ಮವಿನ ಪುಲ್ವಾಮದಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಯಲ್ಲಿ ರಾಜ್ಯದ ಯೋಧ ಗುರು ಹುತಾತ್ಕರಾಗಿದ್ದಾರೆ ದೇಶಕ್ಕಾಗಿ ಗುರು ಸೇರಿದಂತೆ ಎಲ್ಲ ಯೋಧರ ತ್ಯಾಗ ಸದಾ ಸ್ಕರಣೀಯ ಅವರ ಅಗಲಿಕೆಯನ್ನು ಸಹಿಸುವ ಶಕ್ತಿಯನ್ನು ದೇವರು ಅವರ ಕುಟುಂಬ ವರ್ಗಕ್ಕೆ ನೀಡಲಿ ಎಂದು ಮುಖ್ಯಮಂತ್ರಿ ಎಚ್

ಈ ಕುರಿತು ಟ್ವಿಚ್ ಮಾಡಿರುವ ಅವರು ಹುತಾತ್ಮ ಯೋಧ ಮಂಡ್ಕದ ಎಚ್ ಗುರು ಅವರ ಕುಟುಂಬ ವರ್ಗದೊಂದಿಗೆ ಮಾತನಾಡಿ ಸಾಂತ್ವನ ಹೇಳಲಾಗಿದೆ ಜಮ್ಮವಿನಲ್ಲಿ ಭಯೋತ್ವಾದಕರ ಕುಕೃತ್ವಕ್ಕೆ ಬಲಿಯಾದ ನಮ್ಮ ವೀರ ಯೋಧನ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲದೇಕಾಗಿದೆ ಈ ನಿಟ್ಟನಲ್ಲಿ ಕೂಡಲೇ ಸೂಕ್ತ ಪರಿಹಾರವನ್ನು ದೊರಕಿಸಿಕೊಡಲು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೀಡಾಗಿ ವೀರಮರಣವನ್ನಪ್ಪಿದ ನಮ್ಮ ನಾಡಿನ ಹೆಮ್ಮೆಯ ಪುತ್ರ ಎಚ್ ಗುರು ಅವರ ಆತ್ಮಕ್ಷ ಶಾಂತಿ ಕೋರುವುದಾಗಿ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಟ್ವಿಚ್ ಮಾಡಿದ್ದಾರೆ ಉದ್ರರ ದಾಳಿಯಲ್ಲಿ ಹುತಾತ್ಮರಾದ ಮಂಡ್ಕ ಜಿಲ್ಲೆಯ ಯೋಧ ಎಚ್ ಗುರು ಅವರ ನಿವಾಸಕ್ಕೆ ಬಿಜೆಪಿ ರಾಜ್ಕಾಧ್ಯಕ್ಷ ಬಿ

ರಾಜ್ಯ ಬಿಜೆಪಿ ಕಾರ್ಯಾಲಯದಲ್ಲಿ ನಿನ್ನೆ ಜಮ್ಮ ಕಾಶ್ಮೀರದಲ್ಲಿ ಹುತಾತ್ಮರಾದ ವೀರಯೋಧರಿಗೆ ಮೌನಾಚರಣೆ ಮೂಲಕ ಭಾವಪೂರ್ಣ ಕ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಮೇಣದ ಬತ್ತಿ ಬೆಳಗಿ ಯೋಧರ ಸೇವೆ ಸ್ಮರಿಸಲಾಯಿತು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಸೇರಿದಂತೆ ಹಿರಿಯ ನಾಯಕರಿಂದ ಮೇಣದ ದೀಪ ದೆಳಗುವ ಮೂಲಕ ಹುತಾತ್ನ ವೀರ ಯೋಧರಿಗೆ ಗೌರವ ಸಮರ್ಪಿಸಲಾಯಿತು ನಂತರ ಮಾತನಾಡಿದ ದಿನೇತ ಗುಂಡೂರಾವ್ ಪುಲ್ವಾಮಾದ ಆತ್ಮಾಪುತಿ ದಾಳಿ ಅತ್ಯಂತ ಭೀಕರ ಘಟನೆ ಇಂಥ ವೇಳೆಯಲ್ಲಿ ಎಲ್ಲವನ್ನು ಪಕ್ಷಾತೀತವಾಗಿ ಎದುರಿಸಬೇಕು ಕಾಂಗ್ರೆಸ್ ಈ ವಿಚಾರವಾಗಿ ಸರ್ಕಾರದ ಪರವಾಗಿ ನಿಲ್ಲಲಿದೆ ಸರ್ಕಾರದ ಸೂಕ್ತ ಕ್ರಮಕ್ಕೆ ಕಾಂಗ್ರೆಸ್ನ ಬೆಂಬಲವಿದೆ ಎಂದು ಹೇಳಿದ್ದಾರೆ

ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಡೆಸಿರುವ ಕೃತ್ತ ಖಂಡಿಸಿ ದಾವಣಗೆರೆಯಲ್ಲಿ ನಿನ್ನೆ ಹತ್ತಾರು ಸಂಘಟನೆಗಳು ಪ್ರತಿಭಟನೆ ನಡೆಸಿ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದವು ಭಾರತೀಯ ಸೈನಿಕರ ಮೇಲೆ ಉಗ್ರರು ನಡೆಸಿರುವ ಹತ್ತೆಗಳನ್ನು ಖಂಡಿಸಿ ದೊಡ್ಡಬಳ್ಳಾಪುರದಲ್ಲಿ ವಿಶ್ವ ಹಿಂದು ಪರಿಷದ್ ಬಜರಂಗ ದಳ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಜಮ್ಮ ಕಾಶ್ಮೀರದಲ್ಲಿ ಭಯೋತ್ಪಾಧಕರ ದಾಳಿಯಲ್ಲಿ ತಮ್ಮ ಪ್ರಾಣ ಬಲಿದಾನ ಮಾಡಿ ಹುತಾತ್ಮರಾದ ಯೋಧರಿಗೆ ಕೊಪ್ಪಳದಲ್ಲಿ ಭಾವಪೂರ್ಣ ಶ್ರದ್ದಾಂಜಲಿ ಅರ್ಪಿಸಲಾಯಿತು ಭಾರತೀಯ ಸೈನಿಕರ ಮೇಲೆ ನಡೆದ ಉಗ್ರರ ದಾಳಿ ಖಂಡಿಸಿ ಕೋಲಾರ ನಗರದ ಕಾಲೇಜು ವೃತ್ತದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಗಲಿದ ಯೋಧರಿಗೆ ಸಂತಾಪ ಸಲ್ಲಿಸಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ಪಕ್ಷ ವಿರೋಧಿ ಚಟುವಟಕೆ ಹಾಗೂ ಪಕ್ಷದ ವಿಪ್ ಉಲ್ಲಂಘನೆ ಹಿನ್ನೆಲೆ ಶಾಸಕರಾದ ರಮೇಶ್ ಜಾರಕಿಹೊಳಿ

ಶಾಸಕರಾದ ನಾಗೇಂದ್ರ ಮತ್ತು ರಮೇಶ ಜಾರಕಿಹೊಳಿ ಅವರು ಸಚಿವ ಜಮೀರ್ ಅಹಮದ್ ಖಾನ್ ಅವರೊಂದಿಗೆ ಸಿದ್ದರಾಮಯ್ಯ ಅವರನ್ನು ಭೇಟ ಮಾಡಿದ್ದಾರೆ ಎಂದು ಕರ್ನಾಟಕ ಕಾಂಗ್ರೆಸ್ ಟ್ವಿಚ್ ಮಾಡಿದೆ ತಮ್ನನ್ನು ಅನರ್ಹಗೊಳಿಸುವಂತೆ ಸಲ್ಲಿಒದ ಮನವಿಯನ್ನು ವಾಪಸ್ ಪಡೆಯುವಂತೆ ಮೈತ್ರಿ ಸರ್ಕಾರದ ಸಮನ್ನಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಎಂದು ಪಿಟಿಐ ಸುದ್ದಿ ಸಂಸ್ಟೆ ವರದಿ ಮಾಡಿದೆ ಜಾನಪದ ಎಂಬುದು ಕೇವಲ ಗ್ರಾಮೀಣ ಭಾಗಕ್ಕೆ ಸೀಮಿತವಾಗಿರುವ ಕಲೆಯಲ್ಲ ಇದೊಂದು ಬದುಕಿನ ಅವಿಭಾಜ್ಯ ಅಂಗ ಎಂದು ಜಾನಪದ ವಿಶ್ವವಿದ್ದಾಲಯದ ಕುಲಪತಿ ಪ್ರೊ

ನಾಯಕ್ ಹೇಳಿದ್ದಾರೆ

ಕೇವಲ ಹಾಡು ಕುಣಿತಕ್ಕೆ ಸೀಮಿತಗೊಳ್ಳದೆ ಅಂತರ ಶಿಸ್ತಿನ ಅಧ್ಯಯನಕ್ಕೆ ಜಾನಪದ ಕ್ಷೇತ್ರ ತೆರೆದುಕೊಳ್ಳುತ್ತಿದೆ ಇದರಿಂದ ಇಂದಿನ ಯುವ ಸಮುದಾಯ ಜಾನಪದ ಕ್ಷೇತ್ರದ ಕಡೆಗೆ ಆಸಕ್ತಿ ತೋರಿಸುತ್ತಿರುವುದು ಶ್ಲಾಘನೀಯ ಎಂದರು ನೂತನ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ದೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಾವಣಗೆರೆಯಲ್ಲಿ ಬಿಎಸ್ಎನ್ಎಲ್ ಅಧಿಕಾರಿಗಳು ಮತ್ತು ಅಧಿಕಾರೇತರ ನೌಕರರು ಪ್ರತಿಭಟನೆ ನಡೆಸಿದರು

ಬಾಲಿ ಇರುವ ನಿರ್ದೇಶಕರ ನೇಮಕಾತಿ ಮಾಡುವುದು ಟವರ್ಗಳ ನಿರ್ವಹಣೆಯನ್ನು ಗುತ್ತಿಗೆದಾರರಿಗೆ ನೀಡಬಾರದು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು